ಮಾಜಿ ರಾಷ್ವಪತಿ ಭಾರತರತ್ನ ಶ್ರೇಷ್ಠ ರಾಜಕೀಯ ಮುತ್ಪದ್ದಿ

ಅನನ್ಯ ರಾಜಕೀಯ ತಜ್ಞ ಅತ್ಯುತ್ತಮ ಅಡಳಿತಗಾರ ಪ್ರಣಬ್ದಾ ನಿಧನ ರಾಷ್ಟಕ್ಕೆ ತುಂಬಲಾರದ ನಷ್ಪ

ರಾಷ್ತ್ರಪತಿ ಉಪರಾಷ್ತ್ರಪತಿ ಪ್ರಧಾನಮಂತ್ರಿ ಕೇಂದ್ರ ಸಚಿವರು ಸೇರಿದಂತೆ ನಾನಾ ರಾಜಕೀಯ ಪಕ್ಷಗಳ ನಾಯಕರ ಕಂಬನಿ

ಭಾರತರತ್ತ ಪ್ರಣಬ್ ಮುಖರ್ಜಿ ನಿಧನರಾಗಿದ್ದಾರೆ

ಕಳೆದ ತಿಂಗಳು ಮೆದುಳಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಅವರಿಗೆ ಕೊರೋನಾ ಸೋಂಕು ದೃಢಪಟ್ನ ಹಿನ್ನೆಲೆಯಲ್ಲಿ ದೆಹಲಿಯ ಸೇನಾ ಸಂಶೋಧನೆ ಮತ್ತು ರೆಫರಲ್ ಆಸ್ಸತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಕೆಲವು ದಿನಗಳಿಂದ ಕೋಮಾದಲ್ಲಿದ್ದ ಪ್ರಣಬ್ ಮುಖರ್ಜಿ ಅವರಿಗೆ ವೆಂಟಿಲೇಟರ್ ಅಳವಡಿಸಲಾಗಿತ್ತು ಇಂದು ಬೆಳಗ್ಗೆ ಅವರ ಆರೋಗ್ಯ ಪರಿಸ್ಥಿತಿ ಗಂಭೀರವಾಗಿರುವುದಾಗಿ ಆಸ್ವತ್ರೆಯ ವೈದ್ಯಕೀಯ ಬುಲೆಟಿನ್ನಲ್ಲಿ ಮಾಹಿತಿ ನೀಡಲಾಗಿತ್ತು ಸರಳತೆ ಮತ್ತು ಸಜ್ಜನಿಕೆಗೆ ಹೆಸರಾಗಿದ್ದ ಪ್ರಣಬ್ ಮುಖರ್ಜಿ ಆಪ್ತ ವಲಯದಲ್ಲಿ ಪಕ್ಷಾತೀತವಾಗಿ ಪ್ರಣಬ್ದಾ ಎಂದರೆ ಪ್ರಣಬ್ ಅಣ್ಣ ಎಂದೇ ಜನಜನಿತರಾಗಿದ್ದರು ಕಟ್ನಾ ಕಾಂಗ್ರೆಸ್ವಾದಿಯಾಗಿದ್ದ ಪ್ರಣಬ್ದಾ

ಹಲವು ಉನ್ನತ ಸ್ಥಾನ ಹುದ್ದೆಗಳನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿ ಘನತೆ ಕಾಪಾದಿದ್ದರು

ದಿವಂಗತ ಪ್ರಧಾನಮಂತ್ರಿ ಇಂದಿರಾಗಾಂಧಿ ಅವರ ಪರಮಾಪ್ತ ವಲಯದಲ್ಲಿ ಒಬ್ಬರಾಗಿದ್ದರು

ಕಾಂಗ್ರೆಸ್ ಪಕ್ಷದ ನಿಷ್ಣಾವಂತ ಸದಸ್ಯರಲ್ಲಿ ಒಬ್ಬರೆಂದು ಗುರುತಿಸಿಕೊಂಡಿದ್ದ ಅವರು

ರಾಜಕಾರಣದ ಜೊತೆಗೆ ಸಾಹಿತ್ಯ ರಂಗದ ಮೇಲೂ ಅಪಾರ ಒಲವು ಹೊಂದಿದ್ದ ಪ್ರಣಬ್ದಾ ರವೀಂದ್ರ ಭಾರತಿ ವಿಶ್ವವಿದ್ಯಾಲಯದ ಅಧ್ಯಕ್ಷರಾಗಿ ನಿಖಿಲ ಭಾರತ ಬಾಂಗ್ಲಾ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರಾಗಿ ಬಾಂಗ್ಡಾ ಸಾಹಿತ್ಯ ಪರಿಷತ್ನ ಟ್ರಸ್ಸಿಯಾಗಿ ಏಷಿಯಾಟಿಕ್ ಸೊಸ್ತೆಟಿಯ ಯೋಜನಾ ಮಂಡಳಿಯ ಸದಸ್ಯರಾಗಿ ಕೊಲ್ಕತಾದಲ್ಲಿ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದರು ಶ್ವಾಸಕೋಶದ ಸೋಂಕು ಸೇರಿದಂತೆ ನಾನಾ ಆರೋಗ್ಯ ಸಮಸ್ಯೆಗಳಿಂದ ದೆಹಲಿಯ ಸೇನಾ ಆಸ್ವತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಇಂದು ಸಂಜೆ ನಿಧನರಾದ ಸುದ್ದಿಯನ್ನು ಅವರ ಪುತ್ರ ಅಭಿಜಿತ್ ಮುಖರ್ಜಿ ಟ್ವಿಟರ್ನಲ್ಲಿ ದೃಢಪಡಿಸಿದ್ದಾರೆ

ತಂದೆ ಪ್ರಣಬ್ ಮುಖರ್ಜಿ ಅವರು ನಿಧನರಾಗಿರುವ ಸುದ್ದಿಯನ್ನು ಭಾರದ ಹೃದಯದಿಂದ ಪ್ರಕಟಿಸುತ್ತಿದ್ದೇನೆ

ಪ್ರಣಬ್ ನಿಧನಕ್ಕೆ ರಾಷ್ಟ್ ಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟ್ ಪತಿ ಎಂ ವೆಂಕಯ್ಯ ನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಗ್ವಹ ಸಚಿವ ಅಮಿತ್ ಶಾ ಸೇರಿದಂತೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಸಚಿವರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಕಂಬನಿ ಮಿಡಿದಿದ್ದಾರೆ

ಪ್ರಣಬ್ ನಿಧನ ತುಂಬಲಾರದ ದುಖ ತಂದಿದೆ ಪುಟ್ವ ವೃತ್ತಿಯಿಂದ ದೇಶದ ಅತ್ಯುನ್ತತ ಹುದ್ದೆ ಅಲಂಕರಿಸಲು ಅವರು ನಡೆದುಬಂದ ಹಾದಿ ಸುದೀರ್ಘ ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಸ್ಮರಿಸಿದ್ದಾರೆ ಅವರು ವಹಿಸಿದ್ದ ಪ್ರತಿ ಹುದ್ದೆಗೂ ಘನತೆ ತಂದುಕೊಟ್ಟಿದ್ದರು ಅವರ ಕುಟುಂಬಕ್ಕೆ ಸಾವಿನ ನೋವು ಭರಿಸುವ ಶಕ್ತಿಯನ್ನು ದೇವರು ನೀಡಲಿ ಎಂದು ವೆಂಕಯ್ಯ ನಾಯ್ಡು ಪ್ರಾರ್ಥಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಅಭಿವೃದ್ದಿಯ ಪರ್ವದಲ್ಲಿ ಪ್ರಣಬ್ ಮುಖರ್ಜಿ ತಮ್ಮ ಹೆಜ್ಜೆ ಗುರುತು ಮೂಡಿಸಿದ್ದಾರೆ ವಿದ್ವಾಂಸರಾಗಿ ಶ್ರೇಷ್ತ ಚಿಂತಕರಾಗಿ ರಾಜನೀತಿಜ್ಞರಾಗಿ ರಾಜಕೀಯ ಮತ್ತು ಸಮಾಜದ ಎಲ್ಲ ವರ್ಗಗಳಿಂದ ಮೆಚ್ಚುಗೆಗೆ ಪ್ರೀತಿ ಪಾತ್ರರಾಗಿದ್ದ ಪ್ರಣಬ್ ಅವರ ನಿಸ್ವಾರ್ಥ ಸೇವೆ ಸ್ಮರಣೀಯ ಅವರೊಬ್ಬ ಅತ್ಯುತ್ತಮ ಸಂಸದೀಯ ಪಟುವಾಗಿದ್ದರು ದೇಶದ ಆರ್ಥಿಕತೆಯ ಚೇತರಿಕೆಗೆ ನೀಡಿದ್ದ ಕೊಡುಗೆ ಸ್ಮರಣೀಯ ಎಂದು ನೆನಪು ಮಾಡಿಕೊಂಡಿದ್ದಾರೆ ದೇಶಭಕ್ತಿಯ ಪ್ರತೀಕವಾಗಿದ್ದ ಪ್ರಣಬ್ ಮುಖರ್ಜಿ ಅವರು ದೇಶ ಕಂಡ ಅನುಭವಿ ರಾಜಕಾರಣಿ ಭಾರತದ ರಾಜಕಾರಣದಲ್ಲಿ ಇದೀಗ ಬಹುದೊಡ್ಡ ಶೂನ್ಯ ಆವರಿಸಿದೆ ಅವರ ಸಾವು ತುಂಬಲಾರದ ನಷ್ನ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಶಾ ಸ್ಮರಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸರಳತೆ ಪ್ರಾಮಾಣಿಕತೆ ಮತ್ತು ಬಲಿಷ್ಣ ವ್ಯಕ್ತಿತ್ವದಿಂದ ಎಲ್ಲರ ಮನ ಗೆದ್ದಿದ್ದ ಪ್ರಣಬ್ ತಮ್ಮನ್ನು ಸಂಪೂರ್ಣ ತೊಡಗಿಸಿಕೊಂಡು ದೇಶ ಸೇವೆ ಮಾಡಿದರು ಅವರು ಸಾರ್ವಜನಿಕ ಜೀವನಕ್ಕೆ ನೀಡಿದ ಕೊಡುಗೆ ಮೌಲ್ಯಕ್ಕೆ ನಿಲುಕದ್ದು ಎಂದು ಸ್ಮರಿಸಿದ್ದಾರೆ ಅವರ ಕುಟುಂಬಕ್ಕೆ ಈ ಕಷ್ನದ ಕಾಲ ಎದುರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ದೇಶದ ರಾಜಕಾರಣ ಆದಳಿತ ಮತ್ತು ಸಂಸತ್ತಿನ ಕಾರ್ಯನಿರ್ವಹಣೆಯಲ್ಲಿ ಅವರ ಹೆಜ್ಜೆ ಗುರುತು ಮರೆಯಲಾಗದು ಎಂದು ಸ್ಮರಿಸಿದ್ದಾರೆ

ಎಸ್ ಯಡಿಯೂರಪ್ಪ ಪ್ರಣಬ್ ನಿಧನವು ತೀವ್ರ ಆಘಾತ ಉಂಟುಮಾಡಿದೆ ಶ್ರೇಷ್ತ ನೇತಾರನನ್ನು ಕಳೆದುಕೊಂದ ಅನಾಥಪ್ರಜ್ಞೆ ಇಡೀ ದೇಶಕ್ಕೆ ಆವರಿಸಿದೆ ಎಂದು ಅವರು ಶ್ರದ್ದಾಂಜಲಿ ಸಲ್ಲಿಸಿದ್ದಾರೆ ಪ್ರಾಮಾಣಿಕ ಮತ್ತು ಕಳಂಕರಹಿತ ಸೇವೆ ಸಲ್ಲಿಸಿದ್ದ ಮತ್ತೊಬ್ಬ ನಾಯಕ ಇರಲಾರರು ದೇವರು ಅವರ ಆತ್ಮಕ್ಕೆ ಸದ್ಗತಿ ದಯ ಪಾಲಿಸಲಿ ಅವರ ಕುಟುಂಬಕ್ಕೆ ದುಖ ಭರಿಸುವ ಶಕ್ತಿ ನೀಡಲಿ ಎಂದು ಯೆಡಿಯೂರಪ್ಪ ಸಂತಾಪ ಸೂಚಿಸಿದ್ದಾರೆ ರಾಜ್ಯ ವಿಧಾನಸಭೆಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಣಬ್ ನಿಧನಕ್ಕೆ ಅತೀವ ಶೋಕ ವ್ಯಕ್ತಪಡಿಸಿದ್ದಾರೆ ಹಣಕಾಸು ಮತ್ತು ವಿದೇಶಾಂಗ ಸಚಿವರಾಗಿ ಅವರು ಮಾಡಿರುವ ಸಾಧನೆಗೆ ದೇಶ ಸದಾ ಋಣಿಯಾಗಿದೆ ಅವರ ಕುಟುಂಬ ಮತ್ತು ಬಂಧು ಮಿತ್ರರ ಶೋಕದಲ್ಲಿ ನಾನು ಭಾಗಿಯಾಗಿದ್ದೇನೆ ಎಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿ

ಶಿವಕುಮಾರ್ ಪ್ರಣಬ್ ನಿಧನಕ್ಕೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದು ನಮ್ಮ ಸಂವಿಧಾನ ಇತಿಹಾಸ ಮತ್ತು ಕಾನೂನುಗಳ ಜ್ಞಾನವಂತರಾಗಿ ದೇಶಸೇವೆ ಮಾಡಿದ ನಿಜವಾದ ರಾಜನೀತಿಜ್ಞರಾಗಿದ್ದರು ಎಂದು ಸ್ಕರಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರಣಬ್ ನಿಧನಕ್ಕೆ ತೀವ್ರ ಆಘಾತ ವ್ಯಕ್ತಪದಿಸಿದ್ದಾರೆ ಭಗವಂತನು ಅವರ ಕುಟುಂಬ ವರ್ಗಕ್ಕೆ ದುಖ ಭರಿಸುವ ಶಕ್ತಿ ನೀಡಲಿ ಎಂದು ಅವರು ಪ್ರಾರ್ಥಿಸಿದ್ದಾರೆ

ನಾಳೆ ಅವರ ಪಾರ್ಥಿವ ಶರೀರದ ಅಂತ್ಯಸಂಸ್ನಾರ ದೆಹಲಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬಿಗಿ ಭದ್ರತೆಯ ನಡುವೆ ನೆರವೇರಲಿದೆ ಎಂದು ಉನ್ನತ ಮೂಲಗಳು ದ್ಬಢಪದಿಸಿವೆ

ಜಾನ್ಸ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯ ನೀದಿರುವ ಅಂಕಿಅಂಶಗಳ ಪ್ರಕಾರ

ಭಾರತದ ಭೂಸೇನೆ ಮತ್ತು ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿಯ ಬ್ರಿಗೇಡ್ ಕಮಾಂಡರ್ ಮಟ್ಟದ ಮಾತುಕತೆ ಚುಶೂಲ್ನಲ್ಲಿ ನಡೆಯುತ್ತಿದೆ ಸೇನಾಪಡೆಗಳು ಗಡಿ ಭಾಗದಲ್ಲಿ ಪ್ರಚೋದನಾತ್ಮಕ ಚಲನವಲನ ನಡೆಸುತ್ತಿರುವ ಕುರಿತ ಮಾತುಕತೆ ಪ್ರಗತಿಯಲ್ಲಿದೆ